ಮತದಾರರ ಮನವೊಲಿಕೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ಕೊನೆಯ ಹಂತದ ಕಸರತ್ತು ನಡೆಸುತ್ತಿದ್ದು ಭರಾಟೆಯ ಪ್ರಚಾರದಲ್ಲಿ ತೊಡಗಿವೆ ಮೊದಲ ಹಂತದ ಹೆಚ್ಚಿನ ಕ್ಷೇತ್ರಗಳಲ್ಲಿ ಎನ್ಡಿಎ ಮತ್ತು ಮಹಾಜೋತ್ ಅಥವಾ ಮಹಾಮೈತ್ರಿಕೂಟದ ನಡುವೆ ನೇರ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ ಆದಾಗ್ಯೂ ಅಸ್ಸಾಂ ಜಾತೀಯ ಪರಿಷತ್ ಪ್ರಾಂತೀಯ ಪಡೆಗಳು ಮತ್ತು ರಾಯ್ಜೋರ್ನ ಪಕ್ಷೇತರ ಅಭ್ಯರ್ಥಿಗಳು ಕೆಲವು ಸ್ಥಾನಗಳಲ್ಲಿ ಪ್ರಬಲ ಸ್ವರ್ಧೆ ನೀಡುವ ನಿರೀಕ್ಷೆಯಿದೆ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಿಪುನ್ ಬೋರಾ ಅಸೋಂ ಗಣ ಪರಿಷತ್ ಮುಖ್ಯಸ್ಥ ಅತುಲ್ ಬೋರಾ ಹಾಗೂ ಕಾರ್ಯಕಾರಿ ಅಧ್ಯಕ್ಷ ಕೇಶಬ್ ಮಹಾಂತ ಅವರು ಈ ಹಂತದಲ್ಲಿ ಚುನಾವಣಾ ಕಣದಲ್ಲಿದ್ದಾರೆ ಮತ್ತೊಂದೆಡೆ ಅಸ್ಪಾಂ ಜಾತೀಯ ಪರಿಷತ್ ಅಧ್ಯಕ್ಷ ಲುರಿನ್ಜೋತಿ ಗೊಗೊಯ್ ಮತ್ತು ರಾಯ್ ಜೋರ್ದಲ್ ಅಧ್ಯಕ್ಷ ಅಖಿಲ್ ಗೊಗೊಯ್ ಅವರು ಕೂಡಾ ಈ ಹಂತದಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಈ ಹಂತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟಾಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಸಚಿವರಾದ ರಾಜ್ನಾಥ್ ಸಿಂಗ್ ಅಮಿತ್ ಶಾ ಮೊದಲಾದ ಹಿರಿಯ ಮುಖಂಡರು ಪ್ರಚಾರದಲ್ಲಿ ಪಾಲ್ಲೊಂಡಿದ್ದಾರೆ

ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಳ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ ಹಿರಿಯ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಛತ್ತೀಸ್ಗಢ್ ಮುಖ್ಯಮಂತ್ರಿ ಭೂಪೇಶ್ ಬಫೇರ್ ಅವರು ಸಹ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದರು

ಮೇದಿನಿಪುರ್ ಮತ್ತು ಜರ್ಗ್ರಾಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವರ್ಧಿಸುತ್ತಿರುವ ಅಭ್ಯರ್ಥಿಗಳ ಪ್ಯೆಕಿ ಸಚಿವರು ಶಾಸಕರು ಮಾಜಿ ಸಚಿವರು ಮತ್ತು ಮಾಜಿ ಸಂಸದರು ರಾಜಕೀಯ ಪ್ರವೇಶಿಸಿರುವ ಇಬ್ಬರು ಚಲನಚಿತ್ರ ತಾರೆಯರು ಸೇರಿದ್ದಾರೆ ರಾಜ್ಯದ ಪಶ್ಚಿಮ ಭಾಗದ ಮೇದಿನಿಪುರ ಸ್ಥಾನಕ್ಕೆ ಬೆಂಗಾಲಿ ಚಿತ್ರೋದ್ಯಮದ ಪ್ರಮುಖ ತಾರೆ ಜೂನ್ಮಲಿಯಾ ಅವರನ್ನು ತೃಣಮೂಲ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಬಿಜೆಪಿ ತನ್ನ ಮಾಜಿ ಜಿಲ್ಲಾಧ್ಯಕ್ಷ ಸಮಿತ್ ಕುಮಾರ್ ದಾಶ್ ಅವರನ್ನು ಕಣಕ್ಕಿಳಿಸಿದೆ ಮತ್ತೊಂದೆಡೆ ಜರ್ಗ್ರಾಮ್ ಕ್ವೇತ್ರದಲ್ಲಿ ನಟಿ ಬಿರ್ಬಾಹಾ ತ್ಪಣಮೂಲ ಕಾಂಗೆಸ್ನಿಂದ ಸುಖಮಾಯ್ ಸತ್ಪತಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದಾರೆ

ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರ ಅಧ್ಯಕ್ಷತೆಯ ಆಯೋಗದ ಪೂರ್ಣ ಪೀಠ ಸಿಲಿಗುರಿಯಲ್ಲಿ ನಿನ್ನೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಲಪನ್ ಬಂಡೋಪಾಧ್ಯಾಯ ಹಾಗೂ ದಿಜಿಪಿ ನೀರಜ್ ನಯನ್ ಅವರೊಂದಿಗೆ ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆಯ ಪರಾಮರ್ಶೆ ಸಭೆ ನಡೆಸಿತು ಮತಗಟ್ಟಿಗಳಲ್ಲಿ ನಡೆಸಲಾಗುತ್ತಿರುವ ವ್ಯವಸ್ಥೆಗಳನ್ನು ವೆಬ್ಕಾಸ್ಸಿಂಗ್ ಮೂಲಕ ಖಚಿತಪಡಿಸುವಂತೆ ಆಯೋಗವು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿತು ಪಶ್ಚಿಮ ಬಂಗಾಳ ರಾಜ್ಯಾದ್ಯಂತ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಪೂರಕವಾಗಿ ಕೇಂದ್ರೀಯ ಪಡೆಗಳನ್ನು ನಿಯೋಜಿಸಬೇಕು ಎಂದು ಆಯೋಗ ಸೂಚಿಸಿತು ನಾಳಿದ್ದು ನಡೆಯಲಿರುವ ಮೊದಲ ಹಂತದ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಯೋಗ ಎರಡು ದಿನಗಳ ಸಿಲಿಗುರಿ ಭೇಟಿ ನೀಡಿದ್ದು ಸಿದ್ದತೆಗಳ ಪರಾಮರ್ಶೆ ನಡೆಸುತ್ತಿದೆ ಪಶ್ಚಿಮ ಬಂಗಾಳದ ಕಾಶಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ವೀಕ್ಷಕರಾಗಿ ನೇಮಿಸಲಾಗಿದ್ದ ಉತ್ತರ ಪ್ರದೇಶ ಮೂಲದ ಐಎಎಸ್ ಅಧಿಕಾರಿ ನರೇಂದ್ರ ಪ್ರಸಾದ್ ಪಾಂಡೆ ಅವರನ್ನು ಅಮಾನತು ಮಾಡುವಂತೆ ಕೇಂದ ಚುನಾವಣಾ ಆಯೋಗ ಆದೇಶ ನೀಡಿದೆ ಅಧಿಕಾರ ದುರ್ಬಳಕೆ ಆರೋಪದಲ್ಲಿ ಪಾಂಡೆ ವಿರುದ್ದ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಆಯೋಗ ಉತ್ತರ ಪ್ರದೇಶ ಮುಖ್ಯ ಕಾರ್ಯದರ್ಶಿಗೆ ಪತ್ರ ರವಾನಿಸಿದೆ

ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಹೊರತಾಗಿಸಿ ಲಸಿಕೆ ನೀಡಿಕೆ ವ್ಯವಸ್ದೆಯನ್ನು ಸರಳೀಕರಿಸಲಾಗಿದೆ

ದೇಶಾದ್ಯಂತ ಕೋವಿಡ್ ಲಸಿಕೆಗೆ ಯಾವುದೇ ಕೊರತೆ ಇಲ್ಲ ಜನರು ಅನಗತ್ಯವಾಗಿ ಆತಂಕಪಡಬೇಕಿಲ್ಲ ಕೇಂದ್ರ ಸರ್ಕಾರ ಲಸಿಕೆ ಉತ್ಪಾದನೆ ಮತ್ತು ಪೂರೈಕೆ ವ್ಯವಸ್ಥೆ ಮೇಲೆ ನಿರಂತರ ನಿಗಾ ಇಟ್ಟಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ

ಎರಡು ಡೋಸ್ ಕೋವಿಡ್ ಲಸಿಕೆ ಪಡೆಯುವ ನಡುವಿನ ಅವಧಿ ವಿಸ್ತರಣೆ ಕೋವಿಶೀಲ್ಡ್ಗೆ ಮಾತ್ರ ಅನ್ವಯವಾಗುತ್ತದೆ ಕೋವ್ಯಾಕ್ಸಿನ್ ಲಸಿಕೆಗೆ ಅಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ ದೇಶದಲ್ಲಿ ಸದ್ಯ ನಡೆಯುತ್ತಿರುವ ಲಸಿಕಾ ಅಭಿಯಾನದಲ್ಲಿ ಈ ಎರಡು ಲಸಿಕೆಗಳನ್ನು ಬಳಸಲಾಗುತ್ತಿದೆ

ಲ ವಾರಗಳ ನಂತರ ಲಸಿಕೆ ಪಡೆಯುವುದು ಸೂಕ್ತವಲ್ಲ ಎಂದರು ಪಂಜಾಬ್ ಮತ್ತು ಮಹಾರಾಷ್ಟ ರಾಜ್ಯಗಳಲ್ಲಿ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವುದಕ್ಕೆ ಆತಂಕ ವ್ಯಕ್ತಪಡಿಸಿದ ಅವರು ಎರಡೂ ರಾಜ್ಯಗಳಿಗೂ ಕಠಿಣ ಕ್ರಮಗಳನ್ನು ಅನುಸರಿಸುವಂತೆ ಸೂಚಿಸಲಾಗಿದೆ ಎಂದರು ಮಧ್ಯಪ್ರದೇಶದಲ್ಲಿ ಭೋಪಾಲ್ ಇಂದೋರ್ ಜಬಲ್ಬುರ್ ಸೇರಿದಂತೆ ಇನ್ನೂ ಳ ನಗರಗಳಲ್ಲಿ ನಿನ್ನೆ ರಾಜ್ಯ ಸರ್ಕಾರ ಲಾಕ್ಡೌನ್ ಪ್ರಕಟಿಸಿದೆ ಬೇತುಲ್ ಚಿಂದ್ವಾರಾ ರತ್ಲಾಮ್ ಮತ್ತು ಖರ್ಗೋನ್ನಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿವೆ ಈ ಸ್ಥಳಗಳಲ್ಲಿ ಕೂಡ ಲಾಕ್ಡೌನ್ ಜಾರಿಗೊಳಿಸಲಾಗುವುದು

ಪ್ರಧಾನಿ ಮೋದಿ ಅವರ ಭೇಟಿಯ ಹಿನ್ನೆಲೆ ರಾಜಧಾನಿ ನಗರದಲ್ಲಿ ಕಟ್ಟುನಿಟ್ಟಿನ ಭದ್ರತಾ ಏರ್ಪಾಟುಗಳನ್ನು ಮಾಡಲಾಗಿದೆ

ಭಾರತ ಬಾಂಗ್ಲಾದೇಶದೊಂದಿಗೆ ವಿಶೇಷ ಮತ್ತು ವಿಶಿಷ್ಟ ಬಾಂಧವ್ಯ ಹೊಂದಿರುವ ಹಿನ್ನೆಲೆಯಲ್ಲಿ ಅವರ ಈ ಭೇಟಿ ಮಹತ್ತದ್ದೆನಿಸಿದೆ ಪ್ರಧಾನಿ ಮೋದಿಯವರನ್ನು ಬಾಂಗ್ಲಾ ಪ್ರಧಾನಿ ಶೇಕ್ ಹಸೀನಾ ವಿಮಾನ ನಿಲ್ಗಾಣದಲ್ಲಿ ವಿಧ್ಯುಕ್ತವಾಗಿ ಸ್ವಾಗತಿಸಲಿದ್ದು ಸೇನಾ ಗೌರವದೊಂದಿಗೆ ಬರಮಾಡಿಕೊಳ್ಳಲಾಗುವುದು ಮೋದಿಯವರು ಥಾಕಾದ ಹೊರಭಾಗದ ಸವರ್ನಲ್ಲಿ ಹುತಾತ್ಮರ ಸ್ಟಾರಕಕ್ಕೆ ಭೇಟಿ ನೀದಿ ಗೌರವ ನಮನ ಸಲ್ಲಿಸುವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಾಂಗ್ಲಾ ಪ್ರಧಾನಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸುವರು ಮತ್ತು ಅಲ್ಲಿನ ಅಧ್ಯಕ್ಷರನ್ನು ಭೇಟಿ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ ನಾಳೆ ಮಧ್ಯಾಹ್ನ ಅವರು ಢಾಕಾದ ಪೆರೇಡ್ ಮೈದಾನದಲ್ಲಿ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರ ಜನ್ಮ ಶತಮಾನೋತ್ಸವ ಸಮಾರೋಪ ಸಮಾರಂಭ ಹಾಗೂ ಬಾಂಗ್ಲಾದೇಶ ವಿಮೋಚನೆಯ ಸುವರ್ಣ ಮಹೋತ್ವವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಬಾಂಗ್ಲಾ ಭೇಟಿಯ ವೇಳಿ ತುಂಗಿಪಾರದಲ್ಲಿ ಶೇಖ್ ಮುಜೀಬ್ ಅವರ ಜನ್ಮಸ್ದಳಕ್ಕೆ ಹಾಗೂ ಶತ್ಕಿರಾ ಮತ್ತು ಓರಕಂಡಿಯಲ್ಲಿ ಐತಿಹಾಸಿಕ ಜಶೋರೇಶ್ವರಿ ದೇವಾಲಯಗಳಿಗೆ ಭೇಟಿ ನೀಡಲಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಖ್ಯ ಕಾರ್ಯದರ್ಶಿ ಬಿ

ಆರ್

ಯಾತ್ರಾ ಮಾರ್ಗದ ಸಂಚಾರ ಶಿಬಿರಗಳಲ್ಲಿ ವಿಶೇಷವಾಗಿ ಕಥುವಾ ಸಾಂಬಾ ಜಮ್ಮು ಉಧಂಪುರ್ ರಂಬಾನ್ ಅನಂತ್ನಾಗ್ ಶ್ರೀನಗರ ಬಾಲ್ಡಾಲ್ ಮತ್ತು ಚಂದನ್ವಾರಿಯಲ್ಲಿ ನಡೆಯುತ್ತಿರುವ ವ್ಯವಸ್ಥೆಗಳ ಮೇಲ್ವಿಚಾರಣೆ ಮಾಡಬೇಕೆಂದು ಮುಖ್ಯ ಕಾರ್ಯದರ್ಶಿ ಅವರು ಕಾಶ್ಮೀರ ಮತ್ತು ಜಮ್ಮವಿನ ವಿಭಾಗೀಯ ಆಯುಕ್ತರಿಗೆ ನಿರ್ದೇಶನ ನೀಡಿದ್ದಾರೆ ಎಂದು ನಮ್ಮ ಜಮ್ಮು ಬಾತ್ವೀದಾರರು ವರದಿ ಮಾಡಿದ್ದಾರೆ